ಎಂದು ಬರೆದಿರುವ ಪತ್ರದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿಂದು ವಿಚಾರಣೆ

ರಾಜ್ಯಸಭೆ ಅನುಮೋದನೆ

ಸೈನಾ ನೆಹ್ವಾಲ್ ಕಿಡಂಬಿ ಶ್ರೀಕಾಂತ್ ಮತ್ತಿತರರ ಸೆಣಸು

ಪಾಕಿಸ್ತಾನದ ದಾಳಿಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ವಲಯದಲ್ಲಿ ಒಂದು ಮಗು ಸಾವಿಗೀಡಾಗಿ ಇಬ್ಬರು ನಾಗರಿಕರು ಗಾಯಗೊಂಡಿದ್ದರು ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಕೈಗೊಳ್ಳುವಂತೆ ನವದೆಹಲಿ ಇಸ್ಲಾಮಾಬಾದ್ ಅನ್ನು ಒತ್ತಾಯಿಸಿದೆ ಪಾಕಿಸ್ತಾನ ಪಡೆಗಳು ಉದ್ದೇಶ ಪೂರ್ವಕವಾಗಿ ಅಮಾಯಕ ನಾಗರೀಕರನ್ನು ಗುರಿಯಾಗಿಸಿಕೊಳ್ಳುತ್ತಿರುವುದನ್ತು ಖಂಡಿಸಿ ವಿದೇಶಾಂಗ ಸಚಿವಾಲಯ ಭಾರತದಲ್ಲಿರುವ ಪಾಕಿಸ್ತಾನ ರಾಯಭಾರ ಕಚೇರಿಗೆ ಪತ್ರ ಬರೆದಿದೆ ಈ ಘಟನೆ ಮಾನವೀಯತೆ ಹಾಗೂ ವೃತ್ತಿಪರ ಸೈನಿಕ ಸಂಹಿತೆಗೆ ವಿರುದ್ದವಾಗಿದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ ಗುಜರಾತ್ನಲ್ಲಿ ಮೂರು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದ ವ್ಯಕ್ತಿಗೆ ಸೂರತ್ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿದೆ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಪಿ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಪೀಠ ಅತ್ಯಾಚಾರ ಸಂತ್ರಸ್ತೆ ಹಾಗೂ ಅವರ ಬಂಧುಗಳು ತಮಗೆ ಜೀವ ಬೆದರಿಕೆ ಇದೆ ಎಂದು ಬರೆದಿರುವ ಪತ್ರಗಳನ್ನು ಸ್ವಯಂ ಪ್ರೇರಿತ ಅರ್ಜಿಗಳನ್ನಾಗಿ ಪರಿಗಣಿಸಿ ವಿಚಾರಣೆ ನಡೆಸುವುದಾಗಿ ನಿನ್ನೆ ಹೇಳಿತ್ತು ಸಂತ್ರಸ್ತರ ಪತ್ರಗಳನ್ನು ಏಕೆ ತಮ್ಮ ಮುಂದೆ ಮಂದಿಸಿಲ್ಲ ಎಂಬ ಕುರಿತು ವರದಿ ನೀಡುವಂತೆ ಮುಖ್ಯ ನ್ಯಾಯಮೂರ್ತಿಗಳು ಸೆಕ್ರೆಟರಿ ಜನರಲ್ಗೆ ಸೂಚಿಸಿದ್ದಾರೆ ನ್ಯಾಯಪೀಠದಲ್ಲಿ ದೀಪಕ್ ಗುಪ್ತ ಹಾಗೂ ಅನಿರುದ್ದ ಬೋಸ್ ಅವರುಗಳಿದ್ದು ಈ ಬಗ್ಗೆ ಮುಖ್ಯ ನ್ಯಾಯಮೂರ್ತಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಮಾಧ್ಯಮಗಳ ವರದಿಯನ್ನು ನ್ಯಾಯಮೂರ್ತಿಗಳು ತರಾಟೆಗೆ ತೆಗೆದುಕೊಂಡರು ಅತ್ಯಾಚಾರ ಸಂತ್ರಸ್ತೆ ಸಂಚರಿಸುತ್ತಿದ್ದ ಕಾರಿಗೆ ಟ್ರಕ್ ದಿಕ್ಕಿ ಹೊಡೆದ ಎರಡು ದಿನಗಳ ಬಳಿಕ ಈ ಪತ್ರದ ವಿಚಾರ ಬೆಳಕಿಗೆ ಬಂದಿದೆ

ಈ ಘಟನೆಗೆ ಸಂಬಂಧಿಸಿದಂತೆ ವರದಿಯನ್ನು ಸಲ್ಲಿಸಲು ನ್ಯಾಯಾಲಯ ಉತ್ತರ ಪ್ರದೇಶ ಅಧಿಕಾರಿಗಳಿಗೆ ಸೂಚಿಸಿದೆ ಮಹಾರಾಷ್ಟ್ದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗಳನ್ನು ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ ಒಟ್ವಾಗಿ ಎದುರಿಸಲಿವೆ ಎಂದು ಆ ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ಡ ವೀಸ್ ತಿಳಿಸಿದ್ದಾರೆ ಕಾಂಗ್ರೆಸ್ ಎನ್ಸಿಪಿಯ ನಾಲ್ವರು ಶಾಸಕರನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸಿಕೊಂಡ ಸಮಾರಂಭದ ನಂತರ ಅವರು ಸುದ್ದಿಗಾರರ ಜೊತೆ ಮಾತನಾಡಿದರು ಶಿವೇಂದ್ರ ದರಾಜೆ ಭೋಸ್ವೆ ಸಂದೀಪ್ ನಾಯಕ್ ವೈಭವ್ ಪಿಚೋಡ್ ಮತ್ತು ಕಾಳಿದಾಸ್ ಕೋಲಂಬ್ಕರ್ ಈ ನಾಲ್ವರು ಶಾಸಕರು ತಮ್ಮ ಬದ್ದತೆ ಬದಲಿಸಿ ಬಿಜೆಪಿ ಸೇರಿದರು

ನಂತರ ಎರಡೂ ಪಕ್ಷಗಳು ಸೇರಿ ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡಿದ್ದವು ಐಎನ್ಎಕ್ಟ್ ಮಾಧ್ಯಮ ಭ್ರಷ್ವಾಚಾರ ಹಗರಣಕ್ಕೆ ಸಂಬಂಧಿಸಿದಂತೆ ಆರೋಪ ಎದುರಿಸುತ್ತಿರುವ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂಗೆ ನವದೆಹಲಿಯ ತಮ್ಮ ಜೋರ್ ಭಾಗ್ ನಿವಾಸವನ್ನು ತೆರವುಗೊಳಿಸುವಂತೆ ಜಾರಿ ನಿರ್ದೇಶನಾಲಯ ನಿರ್ದೇಶನ ನೀಡಿದೆ ಹಣ ದುರ್ಬಳಕೆ ತಡೆ ಕಾಯಿದೆ ಪಿಎಂಎಲ್ಎ ಅಡಿಯಲ್ಲಿ ನ್ಯಾಯಿಕ ಪ್ರಾಧಿಕಾರ ಆಸ್ತಿ ಜಪ್ತಿ ಆದೇಶವನ್ನು ಕಾಯಂಗೊಳಿಸಿದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ನಿವಾಸ ತೆರವಿಗೆ ನೋಟಿಸ್ ನೀಡಲಾಗಿದೆ

ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಐಪಿಪಿಬಿಯನ್ನು ಒಂದು ಸಣ್ಣ ಹಣಕಾಸು ಬ್ಯಾಂಕನ್ನಾಗಿ ಪರಿವರ್ತಿಸಿ ಗ್ರಾಹಕರಿಗೆ ಸಣ್ಣ ಪ್ರಮಾಣದ ಸಾಲಗಳನ್ನು ನೀಡಲು ಅಂಚೆ ಇಲಾಖೆ ನಿರ್ಧರಿಸಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಅಂಚೆ ವಲಯಗಳ ಮುಖ್ಯಸ್ಥರ ವಾರ್ಷಿಕ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅಂಚೆ ಇಲಾಖೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ

ದೂರಸಂಪರ್ಕ ಸಚಿವ ರವಿಶಂಕರ್ ಪ್ರಸಾದ್ ಸಮಾವೇಶದಲ್ಲಿ ಭಾಗಿಯಾಗಿ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳು ಬದಲಾವಣೆ ತರುವ ಸಲುವಾಗಿ ಸುಧಾರಣೆಗಳನ್ನು ತರಲು ಮತ್ತು ಆ ಮೂಲಕ ಸಾಧನೆಗಳನ್ನು ಮಾಡುವತ್ತ ಚಿಂತನೆ ನಡೆಸಬೇಕು ಎಂದು ಕರೆ ನೀಡಿದ್ದರು ಮುಂದಿನ ಅಧಿವೇಶನದಿಂದ ಕೆಳಮನೆ ಕಾಗದ ರಹಿತವಾಗಿ ಕಾರ್ಯ ನಿರ್ವಹಿಸಲಿದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಕಟಿಸಿದ್ದಾರೆ ಈ ನಿರ್ಧಾರದಿಂದ ಬೊಕ್ನಸಕ್ಕೆ ಕೋಟ್ಯಂತರ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅವರು ಹೇಳಿದ್ದಾರೆ ಸದಸ್ಯರು ಮಾತನಾಡುವ ವೇಳೆಯಲ್ಲಿ ಅವರ ಹೆಸರು ಹಾಗೂ ವಿಭಾಗದ ಸಂಖ್ಯೆ ಪರದೆಯಲ್ಲಿ ಮೂಡುವಂತೆ ಜಾರಿಗೆ ತಂದಿರುವ ಹೊಸ ಕ್ರಮದ ಬಗ್ಗೆ ಶೂನ್ಯವೇಳೆಯಲ್ಲಿ ಹಲವು ಸದಸ್ಯರು ಸ್ಪೀಕರ್ ಅವರನ್ನು ಪ್ರಶಂಸಿಸಿದರು ಯಾವುದೇ ಸದಸ್ಯರು ಕಾಗದ ಬಯಸಿದರೆ ಒದಗಿಸುವುದಾಗಿ ಸ್ಪೀಕರ್ ಬರವಸೆ ನೀಡಿದರು

ಮಸೂದೆಯನ್ನು ಮತ್ತೆ ಲೋಕಸಭೆಗೆ ಕಳುಹಿಸಲಾಗುವುದು ಅದು ಕೆಲವು ತಿದ್ದುಪಡಿಗಳ ಸಹಿತ ಮತ್ತೆ ಅದನ್ನು ಅಂಗೀಕರಿಸಬೇಕಿದೆ

ಈ ಮಸೂದೆಯಡಿ ರಾಜ್ಯಗಳು ಜಲ ವಿವಾದ ಇತ್ಯರ್ಥಕ್ಕೆ ಮನವಿ ಸಲ್ಲಿಸಿದರೆ ಕೇಂದ್ರ ಸರ್ಕಾರ ಸೌಹಾರ್ದಯುತವಾಗಿ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ವ್ಯಾಜ್ಯ ಪರಿಹಾರ ಸಮಿತಿ ಡಿಆರ್ಸಿಗಳನ್ನು ರಚಿಸಲಿದೆ

ಡಿಆರ್ಸಿಗಳಿಂದ ವ್ಯಾಜ್ಯಗಳು ಬಗೆಹರಿಯದಿದ್ದರೆ ಕೇಂದ್ರ ಸರ್ಕಾರ ಅಂತಹ ವ್ಯಾಜ್ಯಗಳನ್ನು ಅಂತರ ರಾಜ್ಯ ನದಿ ನೀರು ವ್ಯಾಜ್ಯಗಳ ಪರಿಹಾರ ನ್ಯಾಯಮಂಡಳಿಗೆ ವರ್ಗಾಯಿಸಲಿದೆ ಮಸೂದೆ ಕುರಿತಂತೆ ಮಾತನಾಡಿದ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಈ ಮಸೂದೆಯಿಂದ ಅಂತರ ರಾಜ್ಯ ನದಿ ವ್ಯಾಜ್ಯಗಳು ಶೀಫ್ರವಾಗಿ ಬಗೆಹರಿಯುತ್ತವೆ ಎಂದರು ಸಾರ್ವಜನಿಕ ಕಟ್ಟಡಗಳಲ್ಲಿನ ಅನಧಿಕೃತ ವಾಸಿಗಳನ್ನು ತೆರವುಗೊಳಿಸುವ ತಿದ್ದುಪದಿ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿದೆ

ಒಂದು ವೇಳೆ ಅಕ್ರಮ ವಾಸಿ ತೆರವು ಆದೇಶವನ್ನು ಪ್ರಶ್ನಿಸಿದರೆ ಅದಕ್ಕೆ ಆತ ಪ್ರತಿ ತಿಂಗಳು ಪರಿಹಾರವನ್ನು ನೀಡಬೇಕಾಗುತ್ತದೆ ಮಸೂದೆ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಸರ್ಕಾರಿ ವಸತಿಗಳಲ್ಲಿನ ಅನಧಿಕೃತ ವಾಸಿಗಳನ್ನು ಶೀಘ್ರವೇ ಸುಗಮ ರೀತಿಯಲ್ಲಿ ತೆರವುಗೊಳಿಸಲು ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದರು ತಿವಳಿ ತಲಾಖ್ ನೀಡುವ ಪದ್ಧತಿಯನ್ನು ರದ್ದು ಮಾಡುವ ಮಸೂದೆ ತಮ್ಮನ್ನು ತಾವು ಉದಾರವಾದಿಗಳೆಂದು ಹೇಳಿಕೊಳ್ಳುವವರ ಬಣ್ಣವನ್ನು ಬಯಲು ಮಾಡಿದೆ ಎಂದು ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ ತ್ರಿವಳಿ ತಲಾಖ್ ನೀಡುವುದು ಕ್ರಿಮಿನಲ್ ಅಪರಾಧವೆಂದು ಸಾರುವ ಮಸೂದೆಗೆ ಕಳೆದ ಮಂಗಳವಾರ ಸಂಸತ್ತು ಅಂಗೀಕಾರ ನೀಡಿದೆ ಈ ಸಂಬಂಧ ನಡೆಯುತ್ತಿರುವ ರಾಜಕೀಯ ಕುರಿತು ತಮ್ಮ ಫೇಸ್ಬುಕ್ ಪೋಸ್ಚ್ನಲ್ಲಿ ಅವರು ಉದಾರವಾದಿಯಾದವರು ಮೌಖಿಕ ವಿಚ್ಚೇದನದಿಂದ ಉಂಟಾಗುವ ತಾರತಮ್ಯ ಹಾಗೂ ಅನ್ಯಾಯದ ವಿರುದ್ದ ಧ್ಯನಿ ಎತ್ತಬೇಕು ಈ ಹೊಸ ಕಾನೂನಿನಿಂದಾಗಿ ಯಾರು ಈ ಪದ್ಧತಿಯನ್ನು ಅಳವಡಿಸಿಕೊಂಡು ತಮ್ಮ ಪತ್ನಿಯನ್ನು ನಿರ್ಗತಿಕರನ್ನಾಗಿ ಮಾಡುವರೋ ಅಂತಹವರು ಕ್ರಿಮಿನಲ್ ಅಪರಾಧಿಗಳಾಗುತ್ತಾರೆ ಎಂದು ತಿಳಿಸಿದ್ದಾರೆ

ಸ್ಟೆನಾ ನೆಹ್ಲಾಲ್ ಶ್ರೀಕಾಂತ್ ಎಚ್

ಪ್ರಣಯ್ ಪಿ ಕಶ್ಯಪ್ ಬಿ ಸಾಯಿ ಪ್ರಣೀತ್ ಮತ್ತು ಶುಭಂಕರ್ ದೆ ಅವರು ತಮ್ಮ ತಮ್ಮ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತ ಪ್ರವೇಶಿಸಿದ್ದಾರೆ

ಕಶ್ಯಪ್ ಹಾಗೂ ಪ್ರಣಯ್ ಕ್ರಮವಾಗಿ ಇಂದು ಚೋ ತೆನ್ ಚೇನ್ ಮತ್ತು ಕೆಂಟಾ ನಿಶಿಮೋಟೊ ಎದುರು ಸೆಣಸುವರು ಪ್ರಣೀತ್ ಶುಭಂಕರ್ ದೆ ವಿರುದ್ದ ಸೆಣಸಲಿದ್ದಾರೆ